ಖಾದರ್ ತಿಳಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಗುಡ್ಡ ಕುಸಿತ ಪ್ರವಾಹ ಮತ್ತಿತರ ಪ್ರಕೃತಿ ವಿಕೋಪಗಳ ಪರಿಣಾಮಗಳ ಬಗ್ಗೆ ಸೂಕ್ತ ಅಧ್ಯಯನ ನಡೆಸಿ ಆ ಪ್ರದೇಶಗಳಲ್ಲಿ ಯಾವ ಮಾದರಿಯ ಮನೆಗಳ ನಿರ್ಮಾಣ ಕೈಗೊಳ್ಳಬಹುದು ಎಂಬುದೂ ಸೇರಿದಂತೆ ಮತ್ತಿತರ ಅಂಶಗಳ ಬಗ್ಗೆ ಅಧ್ಯಯನ ನಡೆಸಿ ನೀತಿಯನ್ನು ಜಾರಿಗೆ ತರುವ ಚಿಂತನೆ ಇದೆ ಎಂದು ಹೇಳಿದರು ರಾಜ್ಞದ ಕೊಡಗು ದಕ್ಷಿಣ ಕನ್ನಡ ಮತ್ತಿತರ ಕಡೆ ಈಜೆಗೆ ಸಂಭವಿಸಿದ ಭೂಕುಸಿತ ಇನ್ನಿತರ ಸಮಸ್ಥೆಗಳ ಹಿನ್ನೆಲೆಯಲ್ಲಿ ಈ ಚಿಂತನೆ ನಡೆಸಲಾಗಿದೆ ಎಂದು ಅವರು ಹೇಳಿದರು

ಕೊಡಗು ಪುನರ್ ನಿರ್ಮಾಣ ಕುರಿತ ಈ ಸಭೆಯಲ್ಲಿ ವಸತಿ ಇಲಾಖೆಯ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಯು ಟಿ

ಬೆಂಗಳೂರು ನಗರದಲ್ಲಿ ಜಾಹಿರಾತು ಪ್ರದರ್ಶನಕ್ಕೆಂದೇ ನೂತನ ಜಾಹಿರಾತು ನೀತಿ ತರಲು ಚಿಂತನೆ ನಡೆಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಾ

ಪರಮೇಶ್ವರ್ ಹೇಳಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿಗಳ ನಗರೋತ್ನಾನ ಯೋಜನೆಯಡಿ ಕಾರ್ಡ್ ರಸ್ತೆಯಲ್ಲಿ ನಿರ್ಮಿಸಲಾಗಿರುವ ಮೇಲ್ಲೇತುವೆ ಉದ್ಘಾಟಿಸಿ ಮಾತನಾಡುತ್ತಿದ್ದರು ನ್ನಾಯಾಲಯದ ನಿರ್ದೇತನದ ಬಳಿಕ ಎಲ್ಲಾ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಲಾಗಿದೆ ಈ ಬಗ್ಗೆ ಕೆಲ ಜಾಹಿರಾತುದಾರರು ನ್ನಾಯಾಲಯದ ಮೊರೆ ಹೋಗುವ ಸಂಭವವಿರುವುದರಿಂದ ಮುಂದಿನ ದಿನಗಳಲ್ಲಿ ಜಾಹಿರಾತು ನೀತಿ ರೂಪಿಸಲಾಗುವುದು ಎಂದು ಅವರು ಹೇಳಿದರು

ಪರಮೇಶ್ವರ್ ಅವರನ್ನು ಭೇಟ ಮಾಡಿ ನಗರದಲ್ಲಿ ಎಲೆಕ್ಟಿಕ್ ಬಸ್ಗಳ ಸಂಚಾರಕ್ಕೆ ಸಹಕಾರ ನೀಡುವ ಕುರಿತು ಚರ್ಚಿಸಿದರು

ಬೆಂಗಳೂರು ನಗರದಲ್ಲಿ ಎಲೆಕ್ಟಿಕ್ ಬಸ್ಗಳನ್ನು ರಸ್ತೆಗಳಿಸಿದರೆ ವಾಯುಮಾಲಿನ್ತ ಬಹುತೇಕ ನಿಯಂತ್ರಣಕ್ಕೆ ಬರಲಿದೆ ಎಂದು ಅಲೆಗ್ಲಾಂಡರ್ ತಿಳಿಸಿದರು ಚುನಾವಣಾ ಸುಧಾರಣೆಗಳ ಕುರಿತು ಚರ್ಚಿಸಲು ಕೇಂದ್ರ ಚುನಾವಣಾ ಆಯೋಗ ವಿವಿಧ ರಾಷ್ಟೀಯ ಮತ್ತು ಪ್ರಾದೇಶಿಕ ರಾಜಕೀಯ ಪಕ್ಷಗಳ ಜೊತೆ ಇಂದು ದೆಹಲಿಯಲ್ಲಿ ಸಭೆ ನಡೆಸುತ್ತಿದೆ ದೇತದಲ್ಲಿರುವ ಎಲ್ಲಾ ಅಧಿಕೃತ ರಾಜಕೀಯ ಪಕ್ಷಗಳೊಂದಿಗೆ ಚುನಾವಣಾ ಆಯೋಗ ಕಾಲ ಕಾಲಕ್ಷೆ ಸಮಾಲೋಚನಾ ಸಭೆಗಳನ್ನು ನಡೆಸಿಕೊಂಡು ಬರುತ್ತಿದೆ

ಮುಂಬರುವ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾವಣೆಯಲ್ಲಿ ನಿಖರತೆ ಪಾರದರ್ಶಕತೆ ಮತ್ತು ಮತದಾರರ ಪಟ್ಟಗಳ ಕುರಿತು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಎಲ್ಲಾ ರಾಜಕೀಯ ಪಕ್ಷಗಳ ಅಭಿಪ್ರಾಯಗಳನ್ನು ಚುನಾವಣಾ ಆಯೋಗ ಆಲಿಸಲಿದೆ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹಿರೇಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜ ಬಳ್ಳಾರಿಯಲ್ಲಿಂದು ವಿಧಿವಶರಾದರು

ಸ್ವಂತ ಪರಿಶ್ರಮದಿಂದ ಶಾಲಾ ಕಾಲೇಜುಗಳನ್ನು ಸ್ವಾಪಿಸಿ ಬಡ ವಿದ್ವಾರ್ಥಿಗಳಿಗೆ ಅವರು ಉಚಿತ ಶಿಕ್ಷಣವನ್ನು ನೀಡುತ್ತಿದ್ದರು ಮಲ್ಲಿಕಾರ್ಜುನ ಶಿವಾಚಾರ್ಯರ ಅಂತಿಮ ಸಂಸ್ಕಾರ ನಾಳೆ ಕೂಡ್ಲಿಗಿ ಹಿರೇಮಠದಲ್ಲಿ ನೆರವೇರಲಿದೆ ಮಳೆ ಪ್ರವಾಹ ಮತ್ತು ಭೀಕರ ಭೂಕುಸಿತಗಳಿಂದ ಜರ್ಜರಿತವಾಗಿದ್ದ ಕಾಫಿಯ ನಾಡು ಕೊಡಗು ಜಿಲ್ಲೆಯಲ್ಲಿ ಸರ್ಕಾರಿ ಕಾರ್ಯಕರ್ತರು ಪರಿಹಾರ ಕಾರ್ಯ ಹಾಗು ಕಾಣೆಯಾದವರ ಶೋಧ ಕಾರ್ಯಾಚರಣೆಯನ್ನು ಇನ್ನೂ ಮುಂದುವರೆಸಿದ್ದಾರೆ ತೀವ್ರ ಬಾಧಿತವಾಗಿದ್ದ ಮಡಿಕೇರಿ ತಾಲೂಕು ಸೇರಿದಂತೆ ಇತರೆಡೆ ಶಾಲಾ ಕಾಲೇಜುಗಳು ಆರಂಭವಾಗಿವೆ ಪರಿಹಾರ ಶಿಬಿರಗಳಲ್ಲಿರುವ ಮಕ್ಕಳಗೂ ಸಹ ಸಮೀಪದ ಶಾಲೆಗಳಲ್ಲಿ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಕಾಣೆಯಾಗಿರುವ ತಮ್ಮ ಸಂಬಂಧಿಕರ ಶೋಧನೆಗಾಗಿ ಜಿಲ್ಲಾಡಳಿತಕ್ಕೆ ಸ್ಥಳೀಯರಿಂದ ಹಲವಾರು ಮನವಿಗಳು ಬಂದಿದ್ದು ದೂರ ದೂರದ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಕರ್ತರು ಶೋಧನಾ ಕಾರ್ಯ ಮುಂದುವರೆಸಿದ್ದಾರೆ ಭೂಕುಸಿತಗಳ ಅವಶೇಪಗಳಡಿಯಲ್ಲಿ ಇನ್ನು ಕೆಲವರು ಸಿಕ್ಕಿಹಾಕಿಕೊಂಡಿರಬಹುದೆಂಬ ಶಂಕೆ ಇದೆ ಸುಗಮ ವಾಹನ ಸಂಚಾರಕ್ಕೆ ರಸ್ತೆ ದುರಸ್ವಿ ಕಾರ್ಯ ಸಮರೋಪಾದಿಯಲ್ಲಿ ನಡೆಯುತ್ತಿದೆ

ಈ ಮಧ್ಯೆ ಪ್ರವಾಹ ಪೀಡಿತ ಕೊಡಗಿನಲ್ಲಿ ಪರಿಸ್ಥಿತಿ ಈಗ ನಿಯಂತ್ರಣಕ್ಕೆ ಬರುತ್ತಿದ್ದು ಸೇನೆ ನೌಕಾಪಡೆ ಹಾಗೂ ವಾಯುಪಡೆಗಳ ರಕ್ಷಣಾ ತಂಡವನ್ನು ಹಿಂಪಡೆದುಕೊಂಡಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ